ಿ ನಾಳೆಯಿಂದ ಹಿಂಗಾರು ಮಳೆ ಆರಂಭವಾಗುವ ಸಾಧ್ಯತೆ ಹವಾಮಾನ ಇಲಾಖೆ ಮುನ್ನೂಚನೆ ವಾರ್ತೆಗಳ ವಿವರ ವಿಕ್ಷವಿಖ್ಯಾತ ಮೈಸೂರು ದಸರಾ ಮಹೋತ್ಪವದ ಶ್ರಮುಖ ಆಕರ್ಷಣೆಯಾದ ಐತಿಹಾಸಿಕ ಜಂಬೂ ಸವಾರಿ ನಿನ್ನೆ ವಿಜೃಂಭಣೆಯಿಂದ ನಡೆಯಿತು ಅಂಬಾವಿಲಾಸ ಅರಮನೆಯ ಉತ್ತರ ದ್ವಾರದಲ್ಲಿ ಇರುವ ನಂದಿ ದ್ವಜಕ್ಕೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಪೂಜೆ ನೆರವೇರಿಸುವ ಮೂಲಕ ದಸರಾ ಜಂಬೂ ಸವಾರಿ ಮೆರವಣಿಗೆಗೆ ಚಾಲನೆ ನೀಡಿದರು ಅರಮನೆ ಆವರಣದಲ್ಲಿ ಚಿನ್ನದ ಅಂಬಾರಿಯಲ್ಲಿರುವ ನಾಡದೇವಿ ಚಾಮುಂಡೇಶ್ವರಿ ತಾಯಿಗೆ ಮುಖ್ಯಮಂತ್ರಿ ಎಚ್

ಬಲರಾಮ ವಿಜಯ ಪ್ರಶಾಂತ ಧನಂಜಯ ಚೈತ್ರ ವಿಕ್ರಮ ಹೆಸರಿನ ಆನೆಗಳು ಗಜಗಾಂಭೀರ್ಯದಿಂದ ಅರ್ಜುನನಿಗೆ ಮೆರವಣಿಗೆಯಲ್ಲಿ ಸಾಥ್ ನೀಡಿದರು

ನಾಡಿನ ಕಲಾ ಸಂಸ್ಕತಿಯನ್ನು ಬಿಂಭಿಸುವ ವಿವಿಧ ಚಾನಪದ ಕಲಾತಂಡಗಳು ಕೆಎಸ್ಆರ್ಪಿ ತುಕಡಿಗಳು ರೈಲ್ವೆ ಪೊಲೀಸರು ಗೃಹ ರಕ್ಷಕ ಪಡೆ ಸೇರಿದಂತೆ ಹಲವು ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದವು

ರಕ್ಷಣಾ ಪಡೆಗೆ ಸೇರ್ಪಡೆಗೊಳ್ಳಲು ಯುವಜನತೆಗೆ ಸ್ಕೂರ್ತಿ ನೀಡುವ ಹಾಗೂ ವಿಪತ್ತು ಸಂದರ್ಭದಲ್ಲಿ ಕೈಗೊಂಡಿರುವ ಕ್ರಮದ ಬಗ್ಗೆ ವಿವರ ನೀಡುವ ಎನ್ಸಿಸಿ ನಿರ್ಮಿಸಿರುವ ಸ್ತಬ್ಬ ಚಿತ್ರ ಮೊದಲನೇ ಬಾರಿಗೆ ದಸರಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿತ್ತು ದಸರಾ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಸ್ತಬ್ಬ ಚಿತ್ರಗಳಲ್ಲಿ ಕಾವೇರಿ ನಿರಾವರಿ ನಿಗಮ ರಚಿಸಿದ ನಾವು ಜಲವನ್ನು ಉಳಿಸಿದರೆ ಜಲವು ನಮ್ಮನ್ನು ಉಳಿಸುವುದುೆ ಸ್ತಬ್ಧ ಚಿತ್ರ ಪ್ರಥಮ ಬಹುಮಾನ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಧುರಾಶ್ವಥ ಪುಣ್ಣ ಕ್ಷೇತ್ರ ದ್ವಿತೀಯ ಬಹುಮಾನ ಮಂಡ್ಯ ಜಿಲ್ಲೆ ರಚಿಸಿದ ಮಂಡ್ಯ ಜಿಲ್ಲೆಗೆ ನಾಲ್ವಡಿಯವರ ಪ್ರಮುಖ ಕೊಡುಗೆ ಸ್ತಬ್ನ ಚಿತ್ರ ತೃತೀಯ ಬಹುಮಾನ ಪಡೆಯಿತು ಎಂದು ಸ್ತಬ್ಬಚತ್ರ ಉಪಸಮಿತಿಯ ಉಪ ವಿಶೇಷಾಧಿಕಾರಿ ಕೆ

ವರಕವಿ ದ ರಾ ಬೇಂದ್ರೆ ಕಂಡ ಸಾಂಸ್ಕೃತಿಕ ನಗರಿ ಧಾರವಾಡ ಶೀರ್ಷಿಕೆಯಡಿ ಶತಮಾನೋತ್ಸವ ಸಂಭ್ರಮದಲ್ಲಿರುವ ಕರ್ನಾಟಕ ಕಲಾ ಕಾಲೇಜು ಕಿಲ್ಲೆ ದ ರಾ ಬೇಂದ್ರೆ ಮತ್ತಿತರ ಅಂಶಗಳನ್ನು ಧಾರವಾಡ ಸ್ತಬ್ದಚಿತ್ರ ಅನಾವರಣಗೊಳಿಸಿತ್ತು ಧಾರವಾಡ ಜಿಲ್ಲೆಯ ಸ್ತಭ್ಯಚಿತ್ರಕ್ಕೆ ಸಮಾಧಾನಕರ ಬಹುಮಾನ ಲಭಿಸಿದೆ ವಿಕ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ವೇಳೆ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷವಿಡಿ ಆಯೋಜನೆ ಮಾಡುವುದು ಮತ್ತು ಪ್ರವಾಸಿಗರನ್ನು ಸೆಳೆಯಲು ಟೂರಿಸ್ಟ್ ಹಬ್ ರೂಪಿಸಲು ಚಿಂತನೆ ನಡೆಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಹೆಚ್

ಮೈಸೂರು ದಸರಾ ಮಹೋತ್ಸವದ ಜಂಬೂಸವಾರಿ ಹಿನ್ನೆಲೆ ನಿನ್ನೆ ಮಾದ್ಯಮದವರೊಂದಿಗೆ ಸೌಹಾರ್ದ ಸಭೆ ನಡೆಸಿ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಾರಿ ವಿಶೇಷ ರೀತಿಯಲ್ಲಿ ದಸರಾ ಮಹೋತ್ತವ ನಡೆಯುತ್ತಿದೆ

ಪ್ರತಿ ಶನಿವಾರ ಮತ್ತು ಭಾನುವಾರ ವಿನೂತನ ಕಾರ್ಯಕ್ರಮಗಳನ್ನು ರೂಪಿಸಲು ಸರ್ಕಾರ ಅಲೋಚಿಸಿದೆ ಬೃಂದಾವನ ಗಾರ್ಡನ್ಗೆ ಇನ್ನಷ್ಟು ಹೆಚ್ಚಿನ ಪ್ರವಾಸಿಗರನ್ನು ಸೆಳೆಯಲು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಡಿಸ್ನಿ ಲ್ಯಾಂಡ್ ಅಭಿವೃದ್ದಿಗೆ ಪ್ರಾಥಮಿಕ ವರದಿ ಸಿದ್ದವಾಗಿದ್ದು ಪ್ರವಾಸೋದ್ಯಮದಲ್ಲಿ ಮೈಸೂರನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡ್ಯೊಯಲು ಹೆಚ್ಚನ ಆದ್ಯತೆ ನೀಡಲಾಗಿದೆ ಎಂದರು ಮಡಿಕೇರಿಯಲ್ಲಿ ದಶಮಂಟಪಗಳ ಮೆರವಣಿಗೆಯೊಂದಿಗೆ ನಾಡ ಹಬ್ಬ ದಸರಾ ಮಹೋತ್ಸವಕ್ಕೆ ತೆರೆ ಬಿದ್ದಿದೆ ಎರಡು ತಿಂಗಳ ಹಿಂದೆ ಸಂಭವಿಸಿದ ಪ್ರಕೃತಿ ವಿಕೋಪದ ಹಿನ್ನೆಲೆ ಈ ಬಾರಿ ಸಾಂಪ್ರದಾಯಿಕ ಆಚರಣೆಗೆ ಮಾತ್ರ ಮಡಿಕೇರಿ ದಸರಾ ಸೀಮಿತಗೊಂಡಿತ್ತು ಮಡಿಕೇರಿಯ ವಿವಿಧಡೆಗಳಿಂದ ದೇವಾನುದೇವತೆಗಳ ಉತ್ತವ ಮೂರ್ತಿಗಳನ್ನು ಹೊತ್ತ ದೀಪಾಲಂಕೃತ ಮಂಟಪಗಳು ರಾತ್ರಿಯಿಡಿ ಮಡಿಕೇರಿ ನಗರದಲ್ಲಿ ಮೆರವಣಿಗೆ ತೆರಳಿದವು ದಶ ಮಂಟಪಗಳ ವೈಭವವನ್ನು ಸಹಸ್ರಾರು ಜನ ಕಣ್ತುಂಬಿಕೊಂಡರು ರಾತ್ರಿಯ ಕತ್ತಲನ್ನೂ ಹೊಡೆದೋಡಿಸುವಂತೆ ಮಡಿಕೇರಿಯ ಎಲ್ಲೆಡೆ ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿತ್ತು ಯಾವುದೇ ಅಹಿತಕರ ಫಟನೆಗಳು ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಎಂದು ನಮ್ಮ ಬಾತ್ಮಿದಾರರ ವರದಿ ತಿಳಿಸಿದೆ ವಿಜಯ ದಶಮಿ ಅಂಗವಾಗಿ ದಿಲ್ಲಿಯ ರಾಮಲೀಲಾ ಮೈದಾನದಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದರು ಕೆಡುಕಿನ ವಿರುದ್ಧ ಒಳಿತಿಗೆ ವಿಜಯದ ಸಂಕೇತವಾದ ವಿಜಯ ದಶಮಿ ದಿನವಾದ ನಿನ್ನೆ ರಾವಣ ಕುಂಭಕರ್ಣ ಹಾಗೂ ಮೇಘನಾಥ್ ಪ್ರತಿಕೃತಿಗಳನ್ನು ದಹಿಸಲಾಯಿತು ಕಾರ್ಯಕ್ರಮದಲ್ಲಿ ರಾಮ ರಾವಣರ ಯುದ್ಧದ ಸನ್ನಿವೇತಗಳನ್ನು ಪ್ರಸ್ತುತಪಡಿಸಲಾಯಿತು ಕೇಂದ್ರ ಗೃಹ ಖಾತೆ ಸಚಿವ ರಾಜ್ನಾಥ್ ಸಿಂಗ್ ಭಾರತ ಪಾಕಿಸ್ತಾನ ಗಡಿಯಲ್ಲಿರುವ ಬಿಕಾನೇರ್ನಲ್ಲಿ ನಿನ್ನೆ ಬಿ ಎಸ್ ಎಫ್ ಯೋಧರೊಂದಿಗೆ ವಿಜಯ ದಶಮಿ ಆಚರಿಸಿದರು

ನಿನ್ನೆ ಸಂಜೆ ದಿವಂಗತ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಸಹೋದರಿ ವಿಶಾಲಾಕ್ಷಿದೇವಿ ನಿಧನರಾದರು ಕಳೆದ ಒಂದು ವಾರದಿಂದ ಮೈಸೂರು ರಾಜವಂಶಸ್ವೆ ವಿಶಾಲಾಕ್ಷಿದೇವಿ ಅವರ ಆರೋಗ್ಡ ಸ್ವಿತಿ ಗಂಭೀರವಾಗಿತ್ತು ಹೀಗಾಗಿ ಬೆಂಗಳೂರಿನ ವಿಕ್ರಮ್ ಆಸ್ವತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿತ್ತು ಆದರೆ ಚಿಕಿತ್ಸೆ ಫಲಿಸದೇ ವಿಶಾಲಾಕ್ಷಿದೇವಿ ಕೊನೆಯುಸಿರೆಳೆದರು ನಿನ್ನೆ ಬೆಳಗ್ಗೆ ರಾಜವಂಶಸ್ಥೆ ಪ್ರಮೋದಾದೇವಿ ಅವರ ತಾಯಿ ಪುಟ್ಟಚಿನ್ನಮ್ಮಣ್ಣಿ ನಿಧನರಾದ ಹಿನ್ನೆಲೆ ಮೈಸೂರು ಅರಮನೆಯಲ್ಲಿ ನಡೆಯಬೇಕಿದ್ದ ಧಾರ್ಮಿಕ ಕಾರ್ಯಗಳನ್ನು ಮುಂದೂಡಲಾಗಿತ್ತು ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಮಹಾರಾಷ್ಟದ ಶ್ರಸಿದ್ದ ಪುಣ್ಣ ಕ್ಷೇತ್ರ ಶಿರಡಿಗೆ ನಿನ್ನೆ ಭೇಟ ನೀಡಿ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡಿ ವಿವಿಧ ಜಿಲ್ಲೆಗಳ ಫಲಾನುಭವಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿದರು ನಂತರ ಮಾತನಾಡಿದ ಅವರು ಬಡವರು ಮತ್ತು ಮಧ್ಯಮ ವರ್ಗದವರು ಸ್ವಂತ ಮನೆ ಹೊಂದಬೇಕೆಂಬ ಕನಸು ನನಸಾಗುತ್ತಿದೆ ರೈತರ ಆದಾಯ ದ್ವಿಗುಣಗೊಳಿಸಲು ಸರ್ಕಾರ ಕ್ರಮ ಕೈಗೊಂಡಿದ್ದು ಕೃಷಿ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರಕಿಸಲು ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಟ್ಟಿಬಿದೆ ಎಂದು ತಿಳಿಸಿದರು ಕಳೆದ ಮೂರ್ನಾಲ್ಲು ದಿನಗಳಿಂದ ರಾಜ್ಯದ ಒಳನಾಡಿನಲ್ಲಿ ಸಾಧಾರಣ ಮಳೆಯಾಗುತ್ತಿದ್ಲು

ವಾಡಿಕೆ ಪ್ರಕಾರ ಸೆಪ್ಟೆಂಬರ್ ನಂತರ ಹಿಂಗಾರು ಆರಂಭವಾಗಬೇಕು ಆದರೆ ರಾಜ್ಜದಲ್ಲಿ ಇನ್ನು ಹಿಂಗಾರು ಆರಂಭವೇ ಆಗಿಲ್ಲ ಮುಂಗಾರು ತನ್ನ ಪಥದಿಂದ ಹಿಂದೆ ಸರಿದಿಲ್ಲ ಈ ಹಿನ್ನೆಲೆ ಮಳೆಯ ಮಾರುತಗಳು ಏರುಪೇರಾಗುತ್ತಿವೆ ಎಂದು ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಜಿ ಎಸ್ ಶ್ರೀನಿವಾಸ ರೆಡ್ಡಿ ತಿಳಿಸಿದ್ದಾರೆ ಮೇಲ್ವೆ ಸುಳಿ ಗಾಳಿಯಿಂದಾಗಿ ಗಾಳಿಯ ಒತ್ತಡ ಕಡಿಮೆಯಾಗಿದ್ದು ಒಳನಾಡಿನ ಕೆಲವು ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿದೆ ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಧಾರವಾಡ ಬಳ್ಳಾರಿ ತುಮಕೂರು ಮೈಸೂರು ಭಾಗ ಸೇರಿದಂತೆ ಇನ್ನಿತರ ಜಿಲ್ಲೆಗಳ ಹಲವು ಭಾಗಗಳಲ್ಲಿ ಮಳೆಯಾಗಿದೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೊಪ್ಪಳ ರಾಯಚೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಿದೆ

ನಾಳೆಯಿಂದ ಹಿಂಗಾರು ಮಳೆ ಆರಂಭವಾಗುವ ಸಾಧ್ಣತೆಗಳವೆ ಎಂದು ಶ್ರೀನಿವಾಸ ರೆಡ್ಡಿ ತಿಳಿಸಿದರು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಸಣ್ಣ ಪುಟ್ಟ ಗೊಂದಲಗಳವೆ

ಮೈಸೂರಿನಲ್ಲಿ ನಿನ್ನೆ ನಡೆದ ಸುದ್ವಿಗೋಷ್ಠಿಯಲ್ಲಿ ಸಚಿವ ಸ್ವಾನಕ್ಷೆ ಎನ್ ಮಹೇಶ್ ರಾಜನಾಮೆ ವಿಚಾರ ಕುರಿತು ಪ್ರತಿಕ್ರಿಯಿಸಿದ ಅವರು ಮಹೇಶ್ ರಾಜೀನಾಮೆ ನೀಡಿರುವುದು ತಮ್ಮ ಮೇಲಿನ ಭಿನ್ನಾಭಿಪ್ರಾಯದಿಂದ ಅಲ್ಲ ತಮ್ಮ ಪಕ್ಷವನ್ನ ಸಂಘಟನೆ ಮಾಡಲು ರಾಜೀನಾಮೆ ನೀಡಿದ್ದಾರೆ ಎಂದು ಸ್ಪಷ್ಟಪಡಿಸಿದರು ಲಿಂಗಾಯತ ಧರ್ಮದ ವಿಚಾರದಲ್ಲಿ ಈಗಾಗಲೇ ತಾವು ನೀಡಿರುವ ಹೇಳಿಕೆ ಆತ್ಮಸ್ಕಿಗನುಗುಣವಾಗಿದ್ದು ಅದಕ್ಕೆ ಬದ್ದ ಎಂದು ಜಲಸಂಪನ್ನೂಲ ಖಾತೆ ಸಚಿವ ಡಿ

ಶಿವಕುಮಾರ್ ಮತ್ತೊಮ್ನೆ ಸ್ವಪ್ಪಪಡಿಸಿದ್ದಾರೆ